ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ವಿಶಾಖಷ್ಟುಣದಲ್ಲಿ ಸಿಂಗಮರದ ರಕ್ಷಣಾ ಸಚಿವ ಡಾ

ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದರೆ

ರಾಜಸ್ಥಾನ ಮತ್ತು ತೆಲಂಗಾಣ ಸೇರಿದಂತೆ ಮಧ್ಯಪ್ರದೇಶ

ಈ ನಡುವೆ ಭಕ್ಷೀಸಗಡದಲ್ಲಿ ಎರಡನೇ ಪಂತದ ಮತದಾನಕೆ ಪೂರ್ಣಪ್ಪಮಾಣದ ಸಿದತೆ ಕೆಗೊಳ್ಳಲಾಗಿದೆ

ನಿನ್ನೆ ಈ ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಷೆ ತೆರೆ ಬಿದ್ದಿತ್ತು

ಮುಕ್ತ ಪಾರದರ್ಶಕ ಪಾಗೂ ಶಾಂತಿಯುತ ಚುನಾವಣೆಗೆ ಅಲ್ಲಿನ ರಾಜ್ನ ಚುನಾವಣಾ ಆಯೋಗ ಪೂರ್ಣ ಸಿದ್ದತೆ ಮಾಡಿಕೊಂಡಿದೆ

ಶಾಂತಿಯುತ ಚುನಾವಣೆಗಾಗಿ ಎಲ್ಲೆಡೆ ಆಗತ್ತ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಸುಬ್ರತ ಸಾಹೂ ತಿಳಿಸಿದ್ದಾರೆ

ಇದೇ ವೇಳೆ ಅವರು ಗುರುಗ್ರಾಮದ ಸುಲ್ತಾನಮರ ಗ್ರಾಮದಲ್ಲಿ ಸಾರ್ವಜನಿಕ ಸಮಾರಂಭ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಇದರ ಜತೆಗೆ ಪ್ರಧಾನಮಂತ್ರಿಯವರು

ಇದರೊಂದಿಗೆ ಬಲ್ಲಾಭಗಢ ಮೆಟ್ರೊ ಸಂಪರ್ಕ ಪಡೆದ ಪರಿಯಾಣದ ನಾಲ್ಲನೇ ನಗರವಾಗಲಿದೆ ಈಗಾಗಲೇ ಗುರುಗ್ರಾಮ್ ಫರೀದಾಬಾದ್ ಮತ್ತು ಬಹದ್ದೂರ್ಗಢ ನಗರಗಳಿಗೆ ಮೆಟ್ರೊ ಸಂಪರ್ಕ ಕಲ್ಪಸಲಾಗಿದೆ

ರಿಸರ್ವ್ ಬ್ಲಾಂಕ್ ಆಫ್ ಇಂಡಿಯಾ ಆರ್ಬಿಐನ ಕೇಂದ್ರೀಯ ಮಂಡಳಿಯ ಸಭೆ ಇಂದು ನಡೆಯಲಿದೆ ಆರ್ಬಿಐ ಗೌರ್ನರ್ ಊರ್ಜತ್ ಪಟೀಲ್ ಈ ಸಭೆ ಕರೆದಿದ್ದಾರೆ ಆರ್ಜಿಐನ ಮೀಸಲು ನೀತಿ ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕ್ರೆಗಾರಿಕೆಗಳಿಗೆ ಬಂಡವಾಳ ಹೂಡಿಕೆ ಸೇರಿದಂತೆ ಇತರೆ ಪ್ರಮುಖ ವಿಷಯಗಳು ಈ ಸಭೆಯಲ್ಲಿ ಚರ್ಚೆಗೆ ಬರಲಿವೆ

ಎರಡು ದಿನಗಳ ಈ ಸಮಾವೇಶವನ್ನು ಜಾರ್ಖಂಡ್ ಪೊಲೀಸ್ ಸಹಯೋಗದೊಂದಿಗೆ ಪೊಲೀಸ್ ಸಂತೋಧನೆ ಮತ್ತು ಅಭಿವ್ಯದ್ದಿ ಬ್ನೂರೋ ಆಯೋಜಿಸಿದೆ ಪೊಲೀಸ್ ಇಲಾಖೆಯ ಮಹಿಳಾ ಸಿಬ್ಬಂದಿಯ ಸಮಸ್ನೆಗಳನ್ನು ಪರಿಪರಿಸುವುದಕ್ಕಾಗಿ ಇರುವ ಒಂದು ರಾಷ್ಟಮಟ್ಟದ ವೇದಿಕೆ ಇದಾಗಿದೆ ಪೊಲೀಸ್ ಇಲಾಖೆಯ ಎಲ್ಲಾ ಸಂಸ್ಥೆಗಳಲ್ಲಿ ಲೈಂಗಿಕ ಕಿರುಕುಳದಂತಹ ಸಮಸ್ಥೆಗಳನ್ನು ಬಗೆಪರಿಸುವುದಕ್ಕೆ ಕ್ರಿಯಾತ್ತಕ ಮಾರ್ಗ ಪಾಗೂ ವಿಧಾನಗಳನ್ನು ಸಲಹೆ ಮಾಡುವ ಮೂಲಕ ಎನ್ಸಿಡಬ್ಲ್ಲುಪಿ ನಿರಂತರವಾಗಿ ನಿಗಾ ವಹಿಸುತ್ತಿದೆ ಎಂದು ಗ್ಲಪ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಪೊಲೀಸ್ ರ್ಕಾಂಕ್ ಹೊಂದಿರುವ ಎಲ್ಲಾ ಮಹಿಳಾ ಸಿಬ್ಬಂದಿಗೆ ತೌಜಾಲಯ ವಿಶಾಂತಿ ಕೊಠಡಿ ಮುಂತಾದ ಅತ್ಯುತ್ತಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದು ಮುಖ್ಯವಾಗಿದೆ ಎಂದು ಪೇಳಲಾಗಿದೆ

ಭಾರತದ ಎಲ್ಲಾ ರಾಜ್ಯಗಳು ಹಾಗೂ ಜಿಲ್ಲೆಗಳಲ್ಲಿ ಗ್ರಾಮೀಣ ಭಾಗಗಳು ಸೇರಿದಂತೆ ಎಲ್ಲೆಡೆ ಸ್ವಜ್ಞ ಭಾರತ ಅಭಿಯಾನದಡಿ ಸಾಮೂಹಿಕ ಅರಿವು ಮೂಡಿಸುವ ಪಲವಾರು ಕಾರ್ತಕ್ರಮಗಳನ್ನು ಆಯೋಜಸಲಾಗಿದೆ ಮುಂದಿನ ವರ್ಷದ ಅಕ್ಟೋಬರ್ ವೇಳೆಗೆ ಸ್ವಜ್ಞಭಾರತಕ್ಕೆ ಕರೆ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಆಶಯದಂತೆ ಕೌಚಾಲಯ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ತಕ್ರಮಗಳ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಲಾಗಿದೆ

ಪಂಚಾಯತ್ ಪಾಗೂ ಜಿಲ್ಲಾಮಟ್ಟದ ಸ್ವಜ್ಞಾಟಗಳು ಪಾಗೂ ಸ್ವಜ್ಞತಾ ಚಾಂಪಿಯನ್ಗಳನ್ನು ಗುರುತಿಸಲಾಗುವುದು

ರಾಷ್ಟದ ಒತಾಸಕ್ತಿಗಾಗಿ ಐಸ್ಲಾಮಾಬಾದ್ ಯಾವುದೇ ಆಸಕ್ತಿ ತೋರಿಲ್ಲ ಬದಲಿಗೆ ಬಿನ್ಲ್ಯಾಡನ್ ನೆಲೆಸಿದ್ದ ಅಲ್ಖೈದಾ ಉಗ್ರರ ತವರಿಗೆ ಇಸ್ಲಾಮಾಬಾದ್ ನೆರವು ನೀಡಿದೆ ಎಂದು ಟ್ರಂಪ್ ಹೇಳಿದ್ದಾರೆ

ಸೇಲಂನಲ್ಲಿ ನಿನ್ನೆ ತಮಿಳುನಾಡಿನ ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಚಂಡಮಾರುತಕ್ಕೆ ಸಿಲುಕಿರುವ ಜಿಲ್ಲೆಗಳಲ್ಲಿ ರಕ್ಷಣೆ ಪಾಗೂ ಪರಿಪಾರ ಕಾರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಕ್ವರಿತಗತಿಯಲ್ಲಿ ಸಾಗುತ್ತಿವೆ ಎಂದು ಹೇಳಿದರು

ಸದ್ಯ ಅಂದಾಜು ಪಾನಿ ಮೌಲ್ವಮಾಪನ ವರದಿಯನ್ನು ರಾಜ್ಯದ ಅಡಳತದಿಂದ ಕೇಂದ್ರಕ್ಕೆ ಕಳುಹಿಸಿ ಕೊಡಲಾಗಿದೆ ಮೂರ್ಣ ಪ್ರಮಾಣದ ವರದಿ ತಯಾರಿಕೆ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಕೆ ಪಳನಿಸ್ವಾಮಿ ಹೇಳಿದ್ದಾರೆ

ಅಚ್ವರಿ ಫಲಿತಾಂಶ ನೀಡುವ ಮೂಲಕ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ

ಈ ಟೂರ್ನಿಯಲ್ಲಿ ನೊವಾಕ್ ಜೊಕೊವಿಚ್ ಅಲ್ಲದೆ ಶ್ವಿಜರ್ಲ್ಕಾಂಡ್ನ ರೋಜರ್ ಫೆಡರರ್ ಅವರನ್ನೂ ಮಣಿಸಿದ್ದ ಅಲೆಕ್ಸಾಂಡರ್ ಈ ಇಬ್ಬರು ಖ್ಯಾತನಾಮರನ್ನು ಸೋಲಿಸಿದ ಜರ್ಮನಿಯ ಮೊದಲಿಗ ಎಂಬ ಹೆಗ್ಗಳಿಕೆಗೂ ಭಾಜನರಾದರು

ಮೇರಿಕೋಮ್ ಸೇರಿದಂತೆ ಭಾರತದ ನಾಲ್ವರು ಬಾಕ್ಸರ್ಗಳು ಕ್ವಾರ್ಟರ್ಫೈನಲ್ಸ್ ತಲುಪಿದ್ದಾರೆ

ಜ

ಜಿ

ಜ

ಜ